ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಮಧ್ಯಾಹ್ನ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಭೆ

ದೇಶಾದ್ವಂತ ಸಧ್ವ ಜಾರಿಯಲ್ಲಿರುವ ಲಾಕ್ಡೌನ್ ಕುರಿತಂತೆ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ಚರ್ಜೆ ನಡೆಸುವ ನಿರೀಕ್ಷೆಯಿದೆ

ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಇಂದು ದೇಶದ ಎಲ್ಲಾ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಕಾರ್ಯದರ್ಶಿಗಳು ಹಾಗೂ ಆರೋಗ್ಯ ಕಾರ್ಯದರ್ಶಿಗಳೊಂದಿಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಸಭೆ ನಡೆಸಿದರು ವೈದ್ಯರು ನರ್ಸ್ಗಳು ಹಾಗೂ ಅರೆ ವೈದ್ಯಕೀಯ ಸಿಬ್ಲಂದಿಯ ಸುಗುಮ ಸಂಚಾರವನ್ನು ಖಾತರಿಪಡಿಸಬೇಕು ಅವರಿಗೆ ಸೂಕ್ತ ರಕ್ಷಣೆ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಂಮಟ ಕಾರ್ಯದರ್ಶಿ ಈ ಸಭೆಯಲ್ಲಿ ಒತ್ತಿ ಹೇಳಿದರು

ಮತ್ತಷ್ಟು ಶ್ರಮಿಕ್ ರೈಲುಗಳನ್ನು ಓಡಿಸಲು ರೈಲ್ವೆ ಸಚಿವಾಲಯಗಳೊಂದಿಗೆ ರಾಜ್ಯ ಸರ್ಕಾರಗಳು ಸಹಕರಿಸಬೇಕು ಎಂದು ಸಂಮಟ ಕಾರ್ಯದರ್ಶಿ ಮನವಿ ಮಾಡಿದರು ವಂದೇ ಭಾರತ್ ಅಭಿಯಾನದಡಿ ವಿದೇಶಗಳಲ್ಲಿ ಸಿಲುಕಿಕೊಂಡಿರುವ ಭಾರತೀಯರನ್ನು ವಾಪಸ್ ಕರೆತರುವ ಪ್ರಕ್ರಿಯೆಗೆ ರಾಜ್ಯಗಳು ಸಹಕಾರ ನೀಡಬೇಕೆಂದು ಕೋರಿದರು

ಮೂರು ವರ್ಗದ ಕೋವಿಡ್ ಚಿಕಿತ್ಸಾ ಸೌಲಭ್ವ ಹೊಂದಿರುವ ಆಸ್ವತ್ರೆ ಮತ್ತು ಸೇವಾ ಕೇಂದ್ರಗಳ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸುವಂತೆ ಕೇಂದ್ರ ಸರ್ಕಾರ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಮನವಿ ಮಾಡಿದೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಹೊರರಾಜ್ವದಿಂದ ರಾಜ್ವಕ್ಕೆ ಬರುವವರು ಕಡ್ಡಾಯವಾಗಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಸಿರಬೇಕು ಹೊರ ರಾಜ್ಯಗಳಿಂದ ರೈಲುಗಳಲ್ಲಿ ಬರುವವರ ವೆಚ್ವವನ್ನು ಸರ್ಕಾರವೇ ಭರಿಸಲಿದೆ ಬೇರೆ ರಾಜ್ಯ ದೇಶದಲ್ಲಿ ಕೊರೊನಾ ತಪಾಸಣೆ ಮಾಡಿಸಿದ್ದರೂ ರಾಜ್ಯಕ್ಷೆ ಬಂದ ನಂತರ ಕಡ್ಡಾಯವಾಗಿ ಕೊರೊನಾ ತಪಾಸಣೆ ಮಾಡಿಸಬೇಕು ಇನ್ನು ಮುಂದೆ ಬೇರೆ ರಾಜ್ಯದಲ್ಲಿ ಮ್ಯತರಾದರೆ ಅವರ ಶವಗಳನ್ನು ಅಂತ್ವ ಸಂಸ್ಕಾರಕ್ಕಾಗಿ ರಾಜ್ವಕ್ಕೆ ತರುವಂತಿಲ್ಲ ಬೆಂಗಳೂರಿಗೆ ಬಂದ ತಕ್ಷಣವೇ ಯಾರೊಬ್ಬರೂ ಅವರ ಸ್ನಂತ ಜಿಲ್ಲೆ ಊರುಗಳಿಗೆ ಹೋಗುವಂತಿಲ್ಲ ಎಂದು ಸರ್ಕಾರ ಕಟ್ಟಪ್ಪಣೆ ಮಾಡಿದೆ

ಪ್ರಯಾಣಿಕರ ಸುರಕ್ಷತೆ ಮತ್ತು ಅವರನ್ನು ಸ್ವಳಾಂತರಿಸುವುದಕ್ಕೆ ಎಲ್ಲಾ ರೀತಿಯ ಅಗತ್ತ ಸಿದ್ದತೆಗಳನ್ನು ಕ್ಕೆಗೊಳ್ಳಲಾಗಿದೆ ಎಂದು ರಾಜ್ಯ ಮೊಲೀಸ್ ಮಹಾ ನಿರ್ದೇಶಕರು ತಿಳಿಸಿದ್ದಾರೆ

ಇದೇ ರೀತಿ ಸಂಯುಕ್ತ ಅರಬ್ ರಾಷ್ಷಗಳು ಹಾಗೂ ಇನ್ನಿತರೆ ವಿವಿಧ ದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ವಿಮಾನದ ಮೂಲಕ ಅಲ್ಲದೇ ವಾಯುಪಡೆಯ ವಿಶೇಷ ಹಡಗುಗಳ ಮೂಲಕವೂ ಸ್ತದೇಶಕ್ಕೆ ಕರೆತರಲಾಗುತ್ತಿದೆ

ಲಾಕ್ಡೌನ್ನಿಂದಾಗಿ ವಿವಿಧ ಸ್ವಳಗಳಲ್ಲಿ ಸಿಲುಕಿಕೊಂಡಿರುವ ವಲಸೆ ಕಾರ್ಮಿಕರು ಯಾತ್ತಾತ್ರಿಗಳು ಪ್ರವಾಸಿಗರು ವಿದ್ಯಾರ್ಥಿಗಳು ಹಾಗೂ ಇನ್ನಿತರ ಜನರನ್ನು ಅವರ ಸ್ವಂತ ಊರುಗಳಿಗೆ ತೆರಳಲು ಸಾಧ್ಯವಾಗುವಂತೆ ಕೇಂದ್ರ ಗೃಹ ಸಚಿವಾಲಯ ಆದೇಶದಂತೆ ರೈಲ್ವೆ ಇಲಾಖೆ ಶ್ರಮಿಕ್ ವಿಶೇಷ ರೈಲುಗಳನ್ನು ಕಾರ್ಯಚರಣೆ ನಡೆಸಲು ನಿರ್ಧರಿಸಿತ್ತು ಈ ರೈಲುಗಳು ಆಂಧ್ರಪ್ರದೇಶ ಬಿಹಾರ ಉತ್ತರ ಪ್ರದೇಶ ಹಿಮಾಚಾಲ ಪ್ರದೇಶ ಜಾರ್ಖಂಡ್ ಮಧ್ಯಪ್ರದೇಶ ಹಾಗೂ ಪಶ್ಲಿಮ ಬಂಗಾಳ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ವಲಸೆ ಕಾರ್ಮಿಕರ ತೆರಳಲು ಅವಕಾಶ ಮಾಡಿಕೊಟ್ಟಿದೆ ಕೊರೋನಾ ಸಾಂಕ್ರಾಮಿಕ ನಿಭಾಯಿಸಲು ಹಲವು ದೇಶಗಳು ನೆರವು ಕಲ್ಪಿಸಬೇಕೆಂದು ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಮಾಲ್ಡಿವ್ಸ್ ಮಾರಿಷಿಯಸ್ ಮಡ್ಸಾಸ್ತರ್ ಕ್ಯಾಮರೂಸ್ ಹಾಗೂ ಸಿಶೆಲ್ಸ್ ದೇಶಗಳಿಗೆ ಅಗತ್ಯದ ನೆರವು ಕಲ್ಪಿಸಲು ಭಾರತ ಎರಡು ವೈದ್ಯಕೀಯ ನೆರವಿನ ತಂಡಗಳು ಕೋವಿಡ್ಗೆ ಸಂಬಂಧಿತ ಅಗತ್ಯ ಔಷಧಿಗಳು ಸರಕು ಹಾಗೂ ಆಹಾರ ಪದಾರ್ಥಗಳನ್ನು ಹೊತ್ತ ಭಾರತೀಯ ನೌಕಾ ಪಡೆಯ ಕೇಸರಿ ಹಡಗನ್ನು ಈ ದೇಶಗಳಿಗೆ ಕಳುಹಿಸಲಾಗಿದೆ ಈ ದೇಶಗಳು ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಭಾರತ ನೌಕೆಯನ್ನು ಕಳುಹಿಸಿದೆ ಎಂದು ವಿದೇಶಾಂಗ ವ್ನವಹಾರಗಳ ಸಚಿವಾಲಯ ತಿಳಿಸಿದೆ ಮಾರಿಷಿಯಸ್ ಹಾಗೂ ಕ್ನಾಮರೂಸ್ ಡೆಂಗ್ಯೂ ಜ್ಞರ ಹಾಗೂ ಕೋವಿಡ್ ತುರ್ತು ಪರಿಸ್ಟಿತಿಯನ್ನು ನಿಭಾಯಿಸಲು ವೈದ್ಯಕೀಯ ನೆರವಿನ ತಂಡವನ್ನು ನಿಯೋಜಿಸಲಾಗಿದೆ

ಮಾರಿಷಿಯಸ್ಗೆ ಹೆಚ್ಚುವರಿಯಾಗಿ ಆರ್ಯುವೇದ ಔಷಧಿ ಸರಕುಗಳನ್ನು ಕಳುಹಿಸಿ ಕೊಡಲಾಗಿದೆ ಎಂದು ವಿದೇತಾಂಗ ಸಚಿವಾಲಯ ತಿಳಿಸಿದೆ ಮಡ್ಗಾಸ್ಕರ್ ಹಾಗೂ ಕ್ವಾಮರೂಸ್ಗೆ ಹೈಡ್ರೋಕ್ಲೋರೊಕ್ಷಿನ್ ಮಾತ್ರೆಗಳು ಸೇರಿದಂತೆ ಹಲವು ಔಷಧಿ ಸರಕುಗಳನ್ನು ಪೂರೈಸಲಾಗುತ್ತಿದೆ ಈಗಾಗಲೇ ಮಾರಿಷಿಯಸ್ ಮಡ್ಗಾಸ್ಕರ್ ಹಾಗೂ ಸಿಶೆಲ್ಸ್ಗೆ ಈ ಔಷಧಿಗಳನ್ನು ಭಾರತ ಒದಗಿಸಿದೆ